ಕೋವಿಡ್ ನಿಯಂತ್ರಣಕ್ಕೆ ಚಾರಿಯಲ್ಲಿರುವ ಮೂರನೇ ಹಂತದ ಅನ್ಲಾಕ್ ಮಾರ್ಗಸೂಚಿ ನಾಳಿ ಅಂತ್ಯ ನಾಡಿದ್ದಿನಿಂದ ನಾಲ್ಕನೇ ಹಂತದ ಅನ್ಲಾಕ್ ಪ್ರಕ್ರಿಯೆ ಮಾರ್ಗಸೂಚಿ ಜಾರಿ ಿ ಕೃಷಿ ಉತ್ಪಾದಕರಾದ ರೈತರನ್ನು ಕೃಷಿ ಉದ್ದಮಿಗಳನ್ನಾಗಿಸುವುದು ಆತ್ಮಿರ್ಭರ ಪರಿಕಲ್ಪನೆಯ ಮುಖ್ಯ ಗುರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ್ಯಾ ರೈತರಿಗೆ ಅನುಕೂಲ ಮಾಡಿಕೊಡಲು ಕಲಬುರಗಿ ಬೆಳಗಾವಿ ಬೆಂಗಳೂರು ಹಾಗೂ ಮೈಸೂರಿನ ನಾಲ್ಲು ವಿಭಾಗಗಳಲ್ಲಿ ಸಾಲ ಮೇಳ ಆಯೋಜನೆ ಸಚಿವ ಎಸ್

ವಾರ್ತೆಗಳ ವಿವರ ಕೊರೊನಾ ಸೋಂಕು ನಿಯಂತ್ರಣಕ್ಕೆ ಜಾರಿಯಲ್ಲಿರುವ ಮೂರನೇ ಹಂತದ ಅನ್ಲಾಕ್ ಮಾರ್ಗಸೂಚಿ ನಾಳೆ ಅಂತ್ಜಗೊಳ್ಳಲಿದ್ದು ನಾಡಿದ್ದಿನಿಂದ ನಾಲ್ಕನೇ ಹಂತದ ಅನ್ಲಾಕ್ ಶ್ರಕ್ರಿಯೆ ಮಾರ್ಗಸೂಚಿಗಳು ಜಾರಿಗೆ ಬರಲಿವೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ

ಈ ಮಧ್ಯೆ ಬಯಲು ರಂಗ ಮಂದಿರಗಳಲ್ಲಿ ಸಾಂಸ್ಕತಿಕ ಚಟುವಟಕೆಗಳಿಗೆ ಅವಕಾಶ ಕಲ್ಪಿಸಲಾಗಿದ್ದು ಅಂತರ್ ರಾಜ್ಯ ಮತ್ತು ಅಂತರ್ ಜಿಲ್ಲಾ ಸರಕು ಸಾಗಣೆ ಮತ್ತು ಸಾರ್ವಜನಿಕರ ಓಡಾಟಕ್ಕೆ ಯಾವುದೇ ನಿಬರ್ಂಂಧ ಇರುವುದಿಲ್ಲ ಎಂದು ತಿಳಿಸಲಾಗಿದೆ ಪ್ರಯಾಣ ಕೈಗೊಳ್ಳಲು ಯಾವುದೇ ರೀತಿಯ ಪೂರ್ವಾನುಮತಿ ಇ ಅನುಮತಿ ಪತ್ರಗಳ ಅಗತ್ಯವಿಲ್ಲ ಎಂದು ಕೇಂದ್ರ ಗೃಹ ಸಚಿವಾಲಯ ಸ್ಪಷ್ಟಪಡಿಸಿದೆ

ಕೃಷಿ ಕ್ಷೇತ್ರದಲ್ಲಿ ಆತ್ಲಿರ್ಭರ ಭಾರತ ಪರಿಕಲ್ಪನೆ ಕೇವಲ ಆಹಾರ ಧಾನ್ಭಗಳ ಉತ್ವಾದನೆಗೆ ಸೀಮಿತವಾಗದೇ ಸಮಗ್ರ ಗ್ರಾಮೀಣ ಆರ್ಥಿಕತೆಯ ಸ್ವಾವಲಂಬನೆಯನ್ನು ಒಳಗೊಳ್ಳಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳದ್ದಾರೆ ಉತ್ತರಪ್ರದೇಶದ ಝಾನ್ಸಿಯಲ್ಲಿ ನಿರ್ಮಿಸಿರುವ ರಾಣಿ ಲಕ್ಷ್ಮೀಬಾಯಿ ಕೇಂದ್ರೀಯ ಕೃಷಿ ವಿಶ್ವವಿದ್ದಾಲಯದ ನೂತನ ಕಟ್ಟಡವನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ವಾಟಿಸಿ ಮಾತನಾಡಿದ ಅವರು ಕೃಷಿ ಉತ್ಪನ್ನಗಳ ಮೌಲ್ಜವರ್ಧನೆ ಮಾಡುವ ಮೂಲಕ ಇವುಗಳನ್ನು ದೇತೀಯ ಮತ್ತು ಅಂತಾರಾಷ್ಷೀಯ ಮಾರುಕಟ್ಟಿಗೆ ತಲುಪಿಸುವುದು ಹಾಗೂ ಕೃಷಿ ಉತ್ಪಾದಕರಾದ ರೈತರನ್ನು ಕೃಷಿ ಉದ್ಯಮಿಗಳನ್ನಾಗಿಸುವುದು ಆತ್ತನಿರ್ಭರ ಪರಿಕಲ್ಲನೆಯ ಮುಖ್ಯ ಗುರಿ ಎಂದು ತಿಳಿಸಿದರು ಕೇಂದ್ರ ಸರಕಾರದ ಆತ್ನ ನಿರ್ಭರ ಭಾರತ ಯೋಜನೆಯಡಿ ರಾಜ್ಜದಲ್ಲಿ ಪಂಜರ ಮೀನು ಕೃಷಿಗೆ ಮೀನುಗಾರಿಕಾ ಇಲಾಖೆ ಆದ್ಯತೆ ನೀಡಿದೆ ಪಂಜರ ಮೀನು ಕೃಷಿ ಬಗ್ಗೆ ರಾಜ್ಯದ ಎಲ್ಲ ಕಡೆ ತರಬೇತಿ ನೀಡಲಾಗುತ್ತಿದ್ದು

ಸಾಮಾಜಿಕ ಅಂತರ ಕಾಪಾಡಿಕೊಂಡು ಕೋವಿಡ್ನ ಎಲ್ಲ ನಿಯಮಗಳನ್ನು ಪಾಲಿಸಿ ಮೀನುಗಾರಿಕೆ ನಡೆಸಲು ಉದ್ದೇಶಿಸಲಾಗಿದೆ ಎಂದು ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದರು ಕಲಬುರಗಿ ಬೆಳಗಾವಿ ಬೆಂಗಳೂರು ಹಾಗೂ ಮೈಸೂರಿನ ನಾಲ್ಕು ವಿಭಾಗಗಳಲ್ಲಿ ಸಾಲ ಮೇಳ ಮಾಡಿ ರೈತರಿಗೆ ಮತ್ತಪ್ಪು ಅನುಕೂಲ ಮಾಡಿಕೊಡಲಾಗುವುದು ಎಂದು ಸಹಕಾರ ಖಾತೆ ಸಚಿವ ಎಸ್

ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ

ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು ನ್ಯೂಸ್ ಆನ್ ಎ

ಪ್ರಧಾನಮಂತ್ರಿ ಅವರ ಹಿಂದಿ ಭಾಷಣದ ನಂತರ ಮನ್ ಕಿ ಬಾತ್ನ ಕನ್ನಡ ಅನುವಾದ ಬಿತ್ತರವಾಗಲಿದೆ

ರಾಜ್ವ ಸರ್ಕಾರ ಮಾದಕ ಮಸ್ತುಗಳ ಮಾರಾಟವನ್ನು ತಡೆಯಲು ಬದ್ದವಾಗಿದೆ ಖಾಸಗಿ ಶಿಕ್ಷಣ ಸಂಸ್ಥೆ ಹಾಗೂ ಹಾಸ್ಟೆಲ್ಗಳಲ್ಲಿ ಮಾದಕ ವಸ್ತುಗಳು ಸಿಕ್ಕಲ್ಲಿ ಆ ಸಂಸ್ಥೆಗಳನ್ನೇ ಹೊಣೆಗಾರರನ್ನಾಗಿ ಮಾಡಿ ಅವರ ವಿರುದ್ದ ಕಾನೂನು ತ್ರಮ ಜರುಗಿಸಲಾಗುವುದು ಎಂದು ಗೃಹ ಖಾತೆ ಸಚಿವ ಬಸವರಾಜ ಬೊಮ್ಬಾಯಿ ಎಚ್ಚರಿಕೆ ನೀಡಿದ್ದಾರೆ

ಡ್ರಗ್ನ್ ಜಾಲದಲ್ಲಿ ಸ್ಕ್ರಿಯರಾಗಿರುವ ಯಾವುದೇ ವ್ಯಕ್ತಿಯ ವಿರುದ್ದ ಕೌಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಕಮಲಪಂತ್ ಹೇಳಿದ್ದಾರೆ

ಕೊಡಗು ಜಿಲ್ಲೆಯ ವಿವಿಧ ಭಾಗಗಳಗೆ ಅತ್ವಾಧುನಿಕ ಮಾದಕ ವಸ್ತುಗಳನ್ನು ಸರಬರಾಜು ಮಾಡಲು ಕಾದು ಕುಳಿತಿದ್ದ ತಂಡದ ಸದಸ್ಯರನ್ನು ಮಡಿಕೇರಿಯಲ್ಲಿ ನಿನ್ನೆ ಬಂಧಿಸಲಾಗಿದೆ ಎಂದು ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ಷಮಾ ಮಿಶ್ರಾ ತಿಳಿಸಿದ್ದಾರೆ

ಕೋವಿಡ್ ಸೋಂಕಿನ ವಿರುದ್ದದ ಹೋರಾಟ ಬ್ರಿಟಪರ ವಿರುದ್ದದ ಹೋರಾಟದಷ್ಟೇನೂ ಕಪ್ಪಕರವಲ್ಲ ಎನ್ನುವುದರ ಮೂಲಕ ಜನರಲ್ಲಿ ಸ್ಕೂರ್ತಿ ತುಂಬಿದ್ದಾರೆ ಈ ಹಿರಿಯ ಚೇತನದ ಜೀವನಪ್ರೀತಿಯನ್ನು ಆರೋಗ್ಯ ಖಾತೆ ಸಚಿವ ಬಿ ಶೀರಾಮುಲು ಶ್ಲಾಘಿಸಿದ್ದಾರೆ

ಈ ವರ್ಷದ ಕೊನೆಯಲ್ಲಿ ಇನ್ನಷ್ಟು ಪ್ರಗತಿ ಕಾಣಲಿದ್ದೇವೆ ಎಂದು ಕೇಂದ್ರ ಸಂಸದೀಯ ವ್ದವಹಾರಗಳ ಖಾತೆ ಸಚಿವ ಪ್ರಲ್ವಾದ ಜೋತಿ ಟ್ವಿಟ್ ಮಾಡುವ ಮೂಲಕ ಸಂತಸ ಹಂಚಿಕೊಂಡಿದ್ದಾರೆ

ಮುಂಬರುವ ದಿನಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳ ದುರಸ್ತಿ ಮತ್ತು ನಿರ್ವಹಣೆಯ ಬಗ್ಗೆ ಸಮರ್ಪಕ ಯೋಜನೆ ರೂಪಿಸಲಾಗುವುದು ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ ರಾಜ್ ಖಾತೆ ಸಚಿವ ಕೆ

ಕೋವಿಡ್ ಹಿನ್ನೆಲೆ ಲಾಕ್ಡೌನ್ ಜಾರಿ ವೇಳೆ ಅಬಕಾರಿ ಇಲಾಖೆಯ ನಿಗದಿತ ವರಮಾನದ ಗುರಿ ತಲುಪಲು ಸಾಧ್ಯವಾಗದೇ ಸುಮಾರು ಒಂದೂವರೆ ಸಾವಿರ ಕೋಟ ರೂಪಾಯಿ ವರಮಾನ ಕಡಿತಗೊಂಡಿದೆ ಎಂದು ಅಬಕಾರಿ ಬಾತೆ ಸಚಿವ ಎಚ್

ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ನಿನ್ನೆ ಬೆಳಗಾವಿ ವಿಜಯಪುರ ಬಾಗಲಕೋಟೆ ಧಾರವಾಡ ಮತ್ತು ಹಾವೇರಿ ಜಿಲ್ಲೆಗಳನ್ನು ಒಳಗೊಂಡ ವಿಭಾಗಮಟ್ಟದ ಅಧಿಕಾರಿಗಳ ಸಭೆ ನಡೆಸಿ ಅವರು ಮಾತನಾಡಿದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಕೊ ಕೋವಿಡ್ ನಿಯಂತ್ರಣಕ್ಕೆ ಜಾರಿಯಲ್ಲಿರುವ ಮೂರನೇ ಹಂತದ ಅನ್ಲಾಕ್ ಮಾರ್ಗಸೂಚಿ ನಾಳೆ ಅಂತ್ಯ ನಾಡಿದ್ದಿನಿಂದ ನಾಲ್ಕನೇ ಹಂತದ ಅನ್ಲಾಕ್ ಪ್ರಕ್ರಿಯೆ ಮಾರ್ಗಸೂಚಿ ಜಾರಿ ಿ ಕೃಷಿ ಉತ್ಪಾದಕರಾದ ರೈತರನ್ನು ಕೃಷಿ ಉದ್ದಮಿಗಳನ್ನಾಗಿಸುವುದು ಆತ್ಮಿರ್ಭರ ಪರಿಕಲ್ಪನೆಯ ಮುಖ್ಯ ಗುರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ್ಯಾ ರೈತರಿಗೆ ಅನುಕೂಲ ಮಾಡಿಕೊಡಲು ಕಲಬುರಗಿ ಬೆಳಗಾವಿ ಬೆಂಗಳೂರು ಹಾಗೂ ಮೈಸೂರಿನ ನಾಲ್ಕು ವಿಭಾಗಗಳಲ್ಲಿ ಸಾಲ ಮೇಳ ಆಯೋಜನೆ ಸಚಿವ ಎಸ್

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು